ಸ್ವಾತಂತ್ರ್ಯ ಬಂದ ನಂತರವೂ ದೇಶದ ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವಲ್ಲಿ ಕಾಂಗ್ರೆಸ್ ನೇತೃತ್ವದ ಹಿಂದಿನ ಯುಪಿಎ ಸರ್ಕಾರ ವಿಫಲ ಪ್ರಧಾನಮಂತ್ರಿ ನರೇಂದ್ರಮೋದಿ ಆಕ್ಷೇಪ

ದೀನ್ದಯಾಳ್ ಉಪಾಧ್ಯಾಯ ಗ್ರಾಮಜ್ಣೋತಿ ಯೋಜನೆ ಮತ್ತು ಸೌಭಾಗ್ಯ ಯೋಜನೆಯಡಿ ವಿದ್ಯುದೀಕರಣಗೊಂಡ ಗ್ರಾಮಗಳ ಫಲಾನುಭವಿಗಳೊಂದಿಗೆ ಇಂದು ಬೆಳಗ್ಗೆ ವಿಡಿಯೋ ಕಾಸ್ವರೆನ್ಸಿಂಗ್ ಮೂಲಕ ಅವರು ನೇರ ಸಂವಾದ ನಡೆಸಿದರು ಸಮಾರೋಪಾದಿಯಲ್ಲಿ ವಿದ್ಯುದೀಕರಣ ಯೋಜನೆ ಹಮ್ತಿಕೊಂಡು ಕುಗ್ರಾಮಗಳ ಮನೆ ಮನೆಗಳಲ್ಲಿ ಬೆಳಕು ಮೂಡಿಸಲಾಗಿದೆ ಗ್ರಾಮಗಳ ವಿದ್ನುದೀಕರಣ ಮಾತ್ರವಲ್ಲ ದೇತಾದ್ನಂತ ವಿದ್ನುತ್ ವಿತರಣಾ ವ್ಯವಸ್ಥೆಯ ಸುಧಾರಣೆಯನ್ನು ತಮ್ನ ಸರ್ಕಾರ ಯಶಸ್ತಿಯಾಗಿ ಕೈಗೊಂಡಿದೆ ಈ ಗ್ರಾಮಗಳ ಮನೆಗಳಿಗೆ ವಿದ್ನುತ್ ಸಂಪರ್ಕ ಕಲ್ಲಿಸುವುದು ಸುಲಭ ಸಾಧ್ಯದ ಕಾರ್ಯವಾಗಿರಲಿಲ್ಲ ಇದಕ್ಕಾಗಿ ಕಾರ್ಯನಿರ್ವಹಿಸಿದ ತಂಡ ಅತ್ಯಂತ ಬದ್ದತೆಯಿಂದ ತನ್ನ ಕೆಲಸವನ್ನು ಪೂರ್ಲೆಸಿದೆ ಎಂದರು

ಆಡಳಿತ ಪಕ್ಷದ ಅಧ್ಯಕ್ಷರು ಇನ್ನೂ ಮುಂದೆ ಹೋಗಿ ಎಲ್ಲಾ ಗ್ರಾಮಗಳ ಮನೆ ಮನೆಗೂ ವಿದ್ಯುತ್ ಸಂಪರ್ಕ ಕಲ್ಪಿಸುವುದಾಗಿ ಮಾತು ನೀಡಿದ್ದರು ಆದರೆ ಆ ಭರವಸೆಯನ್ನು ಈಡೇರಿಸುವಲ್ಲಿ ಅಂದಿನ ಸರ್ಕಾರ ಯಶಸ್ವಿಯಾಗಲಿಲ್ಲ ಎಂದು ಪ್ರಧಾನಮಂತ್ರಿ ಹೇಳಿದರು

ಈ ಪ್ಲೆಕಿ ಮೂವರು ಮಹಿಳೆಯರು ಸೇರಿದ್ದಾರೆ ನಕ್ಸಲರ ವಿರುದ್ದದ ಕಾರ್ಯಾಚರಣೆಯ ನೇತೃತ್ವ ವಹಿಸಿರುವ ಹೆಚ್ಚುವರಿ ಸೂಪರಿಟೆಂಡೆಂಟ್ ಮೊಲೀಸ್ ಅಧಿಕಾರಿ ಗೋರಕ್ನಾಥ್ ಬಫೇಲ್ ಈ ಮಾಹಿತಿ ನೀಡಿದ್ಲು ಮಾವೋವಾದಿಗಳು ಈ ಪ್ರದೇಶದಲ್ಲಿ ಸಂಚರಿಸುತ್ತಿರುವ ಬಗ್ಗೆ ದೊರೆತ ಖಚಿತ ಮಾಹಿತಿಯನ್ನು ಅನುಸರಿಸಿ ದಾಳಿ ನಡೆಸಲಾಯಿತು

ಬಿಜಾಪುರ್ ಜಿಲ್ಲೆಯ ಗಡಿ ಸಮೀಪ ಇರುವ ತಿಮೇನಾರ್ ಅರಣ್ಣ ಪ್ರದೇಶದಲ್ಲಿ ಈ ಕಾರ್ಯಾಚರಣೆ ಇಂದು ಬೆಳಗಿನ ಜಾವ ನಡೆಯಿತು

ತ್ಯಾಗಿ ವಿರುದ್ದ ಪೂರಕ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದೆ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರ ಮುಂದೆ ಈ ಅರೋಪಟ್ಟಿಯನ್ನು ಸಲ್ಲಿಸಲಾಯಿತು ನ್ಯಾಯಾಲಯ ನಾಳೆ ಈ ಬಗ್ಗೆ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ ವಿಶೇಷ ಪಬ್ಲಿಕ್ ಪ್ರಾಸಿಕ್ಲೂಟರ್ ಎನ್

ಮಟ್ಲ ಅವರು ಸಲ್ಲಿಸಿದ ಆರೋಪಪಟ್ಲಿಯಲ್ಲಿ ಎಸ್ ಪಿ ತ್ಲಾಗಿ ಅವರ ಸಹೋದರ ವಕೀಲ ಗೌತಮ್ ಕೈತಾನ್ ಇಟಲಿಯ ಮಧ್ಯವರ್ತಿಗಳಾದ ಕಾರ್ಲೋ ಗೆರೋಸಾ ಮತ್ತು ಗೈಡೋ ಹಜೆ ಮತ್ತು ಅಗುಸ್ವಾ ವೆಸ್ಟ್ ಲ್ಚಾಂಡ್ ಕಂಪನಿಯ ಮಾತೃ ಕಂಪನಿ ಫಿನ್ಮೆಕಾನಿಕಾ ಸಂಸ್ವೆಯನ್ನು ಹೆಸರಿಸಲಾಗಿದೆ ಹಲವು ವಿದೇಶಿ ಕಂಪನಿಗಳಲ್ಲಿ ತೊಡಗಿಸಿದ್ದ ಹಣವನ್ನು ಆಕ್ರಮವಾಗಿ ಲಂಚ ನೀಡಲು ಬಳಸಲಾಗಿತ್ತು ಎಂದು ಆರೋಪಿಸಲಾಗಿದೆ

ಪ್ರತಿವರ್ಷ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಆಯೋಜಿಸುವ ಪ್ರತಿಷ್ಠಿತ ದೆಹಲಿ ಸಂವಾದ ಸಮಾವೇತ ಇಂದು ಆರಂಭವಾಗಲಿದೆ

ವಿದೇಶಾಂಗ ವ್ಚವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಉದ್ಘಾಟನಾ ಭಾಷಣ ಮಾಡಲಿದ್ದಾರೆ ಭಾರತ ಮತ್ತು ಆಸಿಯಾನ್ ನಡುವಿನ ಸಾಗರ ಸಹಕಾರ ಬಲವರ್ಧನೆ ಎನ್ನುವುದು ಈ ಬಾರಿಯ ದೆಹಲಿ ಸಂವಾದದ ಘೋಷಣೆಯಾಗಿರುತ್ತದೆ ಭಾರತ ಮತ್ತು ಆಸಿಯಾನ್ ರಾಷ್ಷಗಳ ರಾಜಕೀಯ ನಾಯಕರು ನೀತಿ ನಿರೂಪಕರು ಅಧಿಕಾರಿಗಳು ರಾಜತಾಂತ್ರಿಕ ತಜ್ಞರು ಉದ್ಘಮಿಗಳು ಬುದ್ದಿಜೀವಿಗಳು ಭಾಗವಹಿಸಿ ಚರ್ಚೆ ನಡೆಸಲಿದ್ದಾರೆ ಈಶಾನ್ಯ ರಾಜ್ಲಗಳ ಮುಖ್ಯಮಂತ್ರಿಗಳನ್ನೂ ಸಹ ಸಭೆಗೆ ಆಹ್ವಾನಿಸಲಾಗಿದೆ ಗುಜರಾತ್ನ ಬಹುತೇಕ ಜಿಲ್ಲೆಗಳಲ್ಲಿ ಸತತ ಧಾರಾಕಾರ ಮಳೆಯಿಂದಾಗಿ ಪ್ರವಾಹ ಪರಿಸ್ಹಿತಿ ಎದುರಾಗಿದ್ದು ಜನಜೀವನ ತೀವ್ರ ಬಾದಿತವಾಗಿದೆ

ದಕ್ಷಿಣ ಗುಜರಾತ್ ಮತ್ತು ಸೌರಾಷ್ಷ ವಲಯಗಳಲ್ಲಿ ಜೋರು ಮಳೆಯಿಂದಾಗಿ ಹೆಚ್ಚಿನ ಸಾವಿನ ನೋವು ಸಂಭವಿಸಿದೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಸಂತ್ರಸ್ತರನ್ನು ಸುರಕ್ಷಿತ ಸ್ಥಳಗಳಗೆ ಕರೆದೊಯ್ಯಲಾಗಿದೆ ಎಂದು ನಮ್ನ ಬಾತ್ಸೀದಾರರು ವರದಿ ಮಾಡಿದ್ದಾರೆ ಗಿರ್ ಸೋಮನಾಥ್ ದೇವಭೂಮಿ ದ್ವಾರಕ ಮತ್ತು ಸೌರಾಷ್ಷ ಕರಾವಳಿಯ ಜಾಮ್ ನಗರ ಜಿಲ್ಲೆಗಳಲ್ಲಿ ಮಳೆಯಿಂದ ಅಪಾರ ಹಾನಿಯಾಗಿದೆ

ಪರಿಸ್ಥಿತಿಯ ನಿಯಂತ್ರಣಕ್ಕೆ ರಾಜ್ಯಸರ್ಕಾರ ತುರ್ತು ವ್ಯವಸ್ಥೆಗಳನ್ನು ಕೈಗೊಳ್ಳುತ್ತಿವೆ ರಾಜ್ಯದಲ್ಲಿ ಹಾದು ಹೋಗುವ ಬಹುತೇಕ ಹೆದ್ದಾರಿಗಳಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದೆ ಕೇರಳದ ಇಡುಕಿ ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆ ಸಂಭವಿಸಿರುವ ಭೀಕರ ರಸ್ತೆ ಅಪಘಾತದಲ್ಲಿ ಐವರು ಸಾವಿಗೀಡಾಗಿದ್ದು ಇಬ್ಬರು ತೀವ್ರವಾಗಿ ಗಾಯಗೊಂಡಿದ್ದಾರೆ

ಗಾಯಗೊಂಡವರನ್ನು ಸಮೀಪದ ಆಸ್ಪತ್ರೆಗೆ ಸೇರಿಸಲಾಗಿದೆ ಕೇರಳದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ

ತಳಮಟ್ಟದಲ್ಲಿರುವ ಕೊಟ್ಟಾಯಂ ಮತ್ತು ಆಲ್ಘುಝಾ ಜಿಲ್ಲೆಗಳಲ್ಲಿ ಶ್ರವಾಹ ಪರಿಸ್ಟಿತಿ ಇನ್ನೂ ಮುಂದುವರೆದಿದೆ ಎಂದು ನಮ್ನ ಬಾತ್ನೀದಾರರು ವರದಿ ಮಾಡಿದ್ದಾರೆ ಈ ಪ್ರದೇಶಗಳಲ್ಲಿ ಹಲವಾರು ರೈಲುಗಳ ಸೇವೆ ರದ್ದುಪಡಿಸಲಾಗಿದೆ ರಸ್ತೆ ಸಂಚಾರದಲ್ಲೂ ಅಡಚಣೆಯಾಗಿದ್ದು ಗುಡ್ಡ ಪ್ರದೇಶಗಳಲ್ಲಿ ಭೂಕುಸಿತ ಸಂಭವಿಸಿದೆ ಕೇಂದ್ರ ಸರ್ಕಾರದ ನೆರವು ಕೇಳಿರುವ ರಾಜ್ಯ ಸರ್ಕಾರ ಪರಿಸ್ಥಿತಿ ವೀಕ್ಷಣೆಗೆ ತಂಡ ಕಳುಹಿಸುವಂತೆ ಕೇಳಿದೆ ಕೊಟ್ಪಾಯಂ ಮತ್ತು ಆಲ್ಫುಝಾಗಳಲ್ಲಿ ರಾಷ್ಷೀಯ ವಿಪತ್ತು ನಿರ್ವಹಣಾ ತಂಡಗಳು ರಕ್ಷಣಾ ಕಾರ್ಯ ಮುಂದುವರೆಸಿದೆ ಭಾನುವಾರದವರೆಗೂ ಇದೇ ರೀತಿ ಮಳೆ ಮುಂದುವರೆಯುವ ಸಂಭವವಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ

ತೆಹರಿ ಜಿಲ್ಲೆಯಲ್ಲಿ ಇಂದು ದೆಳಗ್ಗೆ ಈ ಪ್ರಕರಣ ಸಂಭವಿಸಿದ್ದು ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆ ಪ್ರಗತಿಯಲ್ಲಿದೆ ಮುಖ್ಯಮಂತ್ರಿ ತ್ರಿವೇಂದ್ರಸಿಂಗ್ ರಾವತ್ ಫಟನೆಯ ಬಗ್ಗೆ ತೀವ್ರ ಶೋಕ ವ್ವಕ್ಷಪಡಿಸಿದ್ದು

ಇಂದು ಬೆಳಿಗ್ಗೆ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ ಮೃತ ದೇಹವನ್ನು ಪತ್ತೆ ಹಚ್ಚಲಾಗಿದೆ ನಾಲ್ಲು ಎನ್ಡಿಆರ್ಎಫ್ ತಂಡಗಳಿಂದ ಪರಿಹಾರ ಮತ್ತು ರಕ್ಷಣ ಕಾರ್ಯಚರಣೆ ಇಂದು ಕೂಡ ಮುಂದುವರೆದಿದೆ ಎಂದು ರಾಷ್ಷೀಯ ವಿಪ್ಪತ್ತು ನಿರ್ವಹಣಾ ಪಡೆಯ ಕಮಾಂಡೆಂಟ್ ಪಿ

ಶ್ರೀವಾಸ್ತವ್ ಆಕಾಶವಾಣಿಗೆ ತಿಳಿಸಿದ್ದಾರೆ ಈ ಪ್ರಕರಣಕ್ಷೆ ಸಂಬಂಧಿಸಿದಂತೆ ಗ್ರೇಟರ್ ನೊಯ್ಡಾದ ಇಬ್ಲರು ಅಧಿಕಾರಿಗಳನ್ನು ಸೇವೆಯಿಂದ ವಜಾಗೊಳಿಸಲಾಗಿದೆ

ಜಿ

ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೈಗೊಂಡಿರುವ ಕ್ರಮಗಳಿಂದ ಮುಂದಿನ ವರ್ಷದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ದರ ಶೇ

ಭಾರತದ ಒತ್ತಡದ ನಡುವೆಯೂ ಭಾರತ ಏಷ್ಯಾದ ರಾಷ್ಟಗಳಲ್ಲಿ ಅತಿ ವೇಗವಾಗಿ ಬೆಳವಣಿಗೆ ಆಗುತ್ತಿದೆ ಎಂದು ಏಷಿಯಾ ಅಭಿವೃದ್ಧಿ ಬ್ಯಾಂಕ್ ಮುಖ್ಯಸ್ಥ ಯಸುಯುಕಿ ಸವಾದ ತಿಳಿಸಿದ್ದಾರೆ ದೆಹಲಿಯಲ್ಲಿ ನಡೆಯುತ್ತಿರುವ ಏಷ್ಯಾ ಜೂನಿಯರ್ ಕುಸ್ತಿ ಚಾಂಪಿಯನ್ಶಿಪ್ ಪಂದ್ವಾವಳಿಯಲ್ಲಿ ಗ್ರೀಕೊ ರೋಮನ್ ಶೈಲಿಯ ಕುಸ್ತಿಪಟು ವೀರೇಶ್ ಖುಂಡೊ ಕಂಚನ ಪದಕ ಗಳಿಸಿದ್ದಾರೆ